ಕೊರೊನಾ ಸೋಂಕು ನಿಯಂತ್ರಣಕ್ಕೆ ಭಾರತ ಸದೃಢ ಹೋರಾಡ ನಡೆಸಿದ್ದು ಬೇರೆ ದೇಶಗಳಿಗೆ ಹೋಲಿಸಿದರೆ ಸೋಂಕು ಪ್ರಮಾಣ ನಿಯಂತ್ರಣದಲ್ಲಿ ಗೃಹ ಸಚಿವ ಅಮಿತ್ ಶಾ

ಕೋವಿಡ್ ಸಂಕಪ್ಪ ನಿವಾರಣೆಗೆ ಕೇಂದ್ರ ನೀಡಿರುವ ನೆರವನ್ನು ಪಶ್ಚಿಮ ಬಂಗಾಳ ಸರ್ಕಾರ ಸಮರ್ಪಕವಾಗಿ ಬಳಸಿಕೊಂಡಿಲ್ಲ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್

ಈ ನಿಟ್ಟನಲ್ಲಿ ತಾವು ಮೂವರು ಹಿರಿಯ ವೈದ್ಯರನ್ನು ಸಂಪರ್ಕಿಸಿದ್ದು ಅವರು ಸಮುದಾಯಕ್ಕೆ ಪರಡಿಲ್ಲ ಆದ್ದರಿಂದ ಹೆದರುವ ಅವಶ್ವಕತೆಯಿಲ್ಲ ಎಂದು ಹೇಳಿದ್ದಾರೆ ಒಟ್ಟಾರೆ ಪರೀಕ್ಷೆಗಳನ್ನು ಹೆಚ್ಚಿಸಿರುವುದರಿಂದ ಸೋಂಕು ಹೆಚ್ಚು ಕಂಡು ಬರುತ್ತಿದೆ

ಭಾರತ ಕೊರೊನಾ ವಿರುದ್ದ ಸದೃಢ ಹೋರಾಟ ನಡೆಒದೆ ಬೇರೆ ದೇಶಗಳಿಗೆ ಹೋಲಿಸಿದಲ್ಲಿ ಭಾರತದಲ್ಲಿ ಸೋಂಕಿನ ಸಂಖ್ಯೆ ಬಹಳ ಕಡಿಮೆ ಎಂದು ಅವರು ಹೇಳದ್ದಾರೆ ಇದೇ ವೇಳೆ ಈ ಸಾಂಕ್ರಾಮಿಕ ಸೋಂಕು ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಹಲವು ಕ್ರಮಗಳನ್ನು ಕ್ಲೆಗೊಂಡಿದೆ ಎಂದು ಅಮಿತ್ ಶಾ ಹೇಳಿದರು

ಅಸ್ಪಾಂ ಮುಖ್ಯಮಂತ್ರಿ ಸರ್ಬಾನಂದಾ ಸೋನೋವಾಲ್ ಹಾಗೂ ರಾಜ್ಲದ ಹಿರಿಯ ಸಚಿವ ಹಿಮಂತ ಬಿಸ್ವ ಶರ್ಮ ಅವರೊಂದಿಗೆ ಅಮಿತ್ ಶಾ ಮಾತುಕತೆ ನಡೆಸಿದರು

ದೆಹಲಿಯಿಂದ ವರ್ಚುಯಲ್ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು ಪಶ್ಚಿಮ ಬಂಗಾಳದಲ್ಲಿ ಗರೀಬ್ ಕಲ್ಕಾಣ್ ರೋಜ್ಗಾರ್ ಅಭಿಯಾನ್ ಯೋಜನೆಯನ್ನು ಸರಿಯಾಗಿ ಅನುಷ್ಠಾನಗೊಳಿಸಿಲ್ಲ ವಲಸೆ ಕಾರ್ಮಿಕರ ಮಾಹಿತಿಯನ್ನು ನೀಡಿಲ್ಲ ಈ ಹಿನ್ನೆಲೆಯಲ್ಲಿ ಕೇಂದ್ರ ತಂಡ ಪಶ್ಚಿಮ ಬಂಗಾಳಕ್ಕೆ ಭೇಟ ನೀಡಿ ಅಧ್ಯಯನ ನಡೆಸಿದೆ ಕೇಂದ್ರದ ಜನಪರ ನೀತಿ ಮತ್ತು ಕಾರ್ಯಕ್ರಮಗಳನ್ನು ಟಿಎಂಸಿ ಸರ್ಕಾರ ವಿರೋಧಿಸುತ್ತಿದೆ ಎಂದು ಹೇಳಿದ್ದಾರೆ

ಕೇಂದ್ರ ಸರ್ಕಾರದ ನೀತಿಗಳನ್ನು ಜನರ ಬಳಿಗೆ ಕೊಂಡೊಯ್ಯಲು ಚಂಡೀಗಢ ಬಿಜೆಪಿ ಆಯೋಜಿಸಿದ್ದ ವರ್ಚ್ಯುಯಲ್ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ನರೇಂದ್ರಮೋದಿ ನೇತೃತ್ವದ ಸರ್ಕಾರದ ಎರಡನೇ ಅಧಿಕಾರಾವಧಿಯು ದೇಶದ ಜನರು ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರ ಮೇಲೆ ವಿಶ್ವಾಸ ಮತ್ತು ನಂಬಿಕೆ ಹೇಗೆ ಹೊಂದಿದ್ದಾರೆ ಎಂಬುದಕ್ಕೆ ಸ್ಪಷ್ಟ ಸೂಚನೆಯಾಗಿದೆ

ಡಿ ಎ ಸರ್ಕಾರದ ಎರಡನೇ ಅವಧಿಯಲ್ಲಿ ತೆಗೆದುಕೊಂಡ ಕೆಲ ಐತಿಹಾಸಿಕ ನಿರ್ಧಾರಗಳು ರಾಷ್ಷದ ಪರಿವರ್ತನೆ ಮಾಡಿವೆ ಎಂದು ಹೇಳದರು ಮೊದಲ ಅವಧಿಯ ಎನ್ ಡಿ ಎ ಸರ್ಕಾರ ಹೆಚ್ಚು ಅಗತ್ಯವಿದ್ದ ಸುಧಾರಣೆಗಳನ್ನು ತಂದು ನವಭಾರತದ ಸೃಷ್ಷಿಗೆ ನಾಂದಿ ಹಾಡಿತ್ತು ಎರಡನೇ ಅವಧಿಯ ಈ ಮೊದಲ ಯಶಸ್ವಿ ವರ್ಷದಲ್ಲಿ ದೃಢ ಮತ್ತು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಎಂದರು ಕೋವಿಡ್ ಸಾಂಕ್ರಾಮಿಕದಿಂದಾಗಿ ಬುಡಕಟ್ಟು ಸಮುದಾಯದವರು ಎದುರಿಸುತ್ತಿರುವ ಸಂಕಷ್ಟಗಳನ್ನು ಬಗೆಹರಿಸಿ ಅವರ ಜೀವನ ನಿರ್ವಹಣೆಯನ್ನು ಪಸನಗೊಳಿಸುವ ಉದ್ದೇಶದಿಂದ ಆರ್ಥಿಕ ಚಟುವಟಿಕೆಗಳನ್ನು ಪನರುಜ್ಜೀವನಗೊಳಿಸಲು ಬುಡಕಟ್ಟು ವ್ಚವಹಾರಗಳ ಸಚಿವಾಲಯ ಅನೇಕ ತುರ್ತುಕ್ರಮಗಳನ್ನು ಕೈಗೊಳ್ಳಲು ನಿರ್ಧರಿಸಿದೆ ಈ ಸಂಬಂಧ ಡಿಜಿಟಲ್ ಬುಡಕಟ್ಟು ವೇದಿಕೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದ ಕೇಂದ್ರ ಬುಡಕಟ್ಟು ವ್ವವಹಾರಗಳ ಸಚಿವ ಅರ್ಜುನ್ ಮುಂಡಾ ಬುಡಕಟ್ಟು ಯೋಧರ ತಂಡ ಬುಡಕಟ್ಟು ಸಮುದಾಯದ ಜೀವನ ಉನ್ನತೀಕರಣಕ್ಕಾಗಿ ಅರಣ್ಯ ಉತ್ಪನ್ನಗಳು ಗುಡಿಕೈಗಾರಿಕೆಗಳ ಉತ್ಪನ್ನಗಳು ಕೈಮಗ್ಗದ ವಸ್ತುಗಳ ಮಾರಾಟಕ್ಕೆ ಅಂತರ್ಜಾಲ ವೇದಿಕೆ ಕಲ್ಪಿಸಲಿದೆ ಎಂದರು

ಗದಗದಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ನೇಳನದ ಅಧ್ಯಕ್ಷ ಸ್ಥಾನವನ್ನು ಅವರು ಅಲಂಕರಿಸಿದ್ದರು ಅವರ ಬದುಕು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಡೆಮಿ ಪ್ರಶಸ್ತಿ ಲಭಿಸಿತ್ತು ಗೀತಾ ನಾಗಭೂಷಣ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಗೀತಾ ನಾಗಭೂಷಣ ಅವರು ಕಾದಂಬರಿ

ಕವಿತೆ ಸಂತೋಧನೆ ಹೀಗೆ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ತಮ್ಮ ಭಾಪು ಮೂಡಿಸಿದವರು ಅವರ ಕಾದಂಬರಿಗಳಲ್ಲಿನ ಹೆಣ್ಣಿನ ಬದುಕಿನ ಚಿತ್ರಣಗಳು ವಾಸ್ತವತೆಯನ್ನು ಬಿಂಬಿಸುತ್ತಿದ್ದವು ಕಲ್ಕಾಣ ಕರ್ನಾಟಕದಲ್ಲಿ ಪ್ರತಿಕೂಲ ವಾತಾವರಣದಲ್ಲಿ ದೆಳೆದ ಗೀತಾ ನಾಗಭೂಷಣ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ನಾಡೋಜ ಪದವಿ ಪಡೆದ ರಾಜ್ಣದ ಮೊದಲ ಮಹಿಳೆ ಇವರಾಗಿದ್ದರು ಎಂದು ಮುಖ್ಚಮಂತ್ರಿ ಅವರು ಸ್ನರಿಸಿದ್ದಾರೆ

ಇಂಪಾಲ್ನಲ್ಲಿ ನಿನ್ನೆ ಮುಖ್ಯಮಂತ್ರಿ ಎನ್

ಆದರೆ ಉಳಿದ ಯಾವುದೇ ಸಾರ್ವಜನಿಕ ಸಾರಿಗೆ ವ್ಲವಸ್ಟೆಗೆ ಅನುಮತಿ ಇಲ್ಲ ಎಂದು ತಿಳಿಸಿದ್ದಾರೆ

ಬದಲಾಗಿ ಕೆಲವೊಂದು ಸಡಿಲಿಕೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಉದ್ದವ್ ಶಾಕ್ರೆ ಭಾನುವಾರ ತಿಳಿಸಿದ್ದಾರೆ ಈ ಕುರಿತು ರಾಜ್ಯದ ಜನತೆಗೆ ಮಾಹಿತಿ ನೀಡಿರುವ ಅವರು ನಾಳೆವರೆಗೆ ಲಾಕ್ಡೌನ್ ಇರಲಿದೆ ನಂತರ ನಾವು ಲಾಕ್ಡೌನ್ ಎಂಬ ಪದವನ್ನು ಪಕ್ಕಕ್ಕೆ ಸರಿಸುತ್ತೇವೆ ಆದರೆ ಲಾಕ್ಡೌನ್ ಸಂಪೂರ್ಣವಾಗಿ ಹಿಂಪಡೆಯುವುದಿಲ್ಲ ಆದಾಗ್ಡೂ ಕೆಲವೊಂದು ಸಡಿಲಿಕೆಗಳು ಇರುತ್ತವೆ ನಾವು ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ ನಿಲ್ಲಿಸಿರುವ ಆರ್ಥಿಕ ಚಕ್ರವನ್ನು ಮುಂದಕ್ಕೆ ಕೊಂಡೊಯ್ಯಲು ನಾವು ಎಲ್ಲಾ ಸೇವೆಗಳನ್ನು ಮುಕ್ತಗೊಳಿಸುತ್ತಿದ್ದೇವೆ ಎಂದು ಹೇಳಿದರು ಪರಿಸ್ಥಿತಿಗೆ ಅನುಗುಣವಾಗಿ ಲಾಕ್ಡೌನ್ ಅನ್ನು ಮತ್ತೆ ವಿಧಿಸಬೇಕೆ ಅಥವಾ ಬೇಡವೇ ಎಂಬ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳವ ಅಧಿಕಾರವನ್ನು ಜಿಲ್ಲಾ ಆಡಳಿತಕ್ಕೆ ಬಿಟ್ಟದ್ದೇನೆ ಎಂದು ಅವರು ಹೇಳಿದರು

ಅತಿಸಣ್ಣ ಮತ್ತು ಮಧ್ಣಮ ಉದ್ಭಮಗಳು ಎಂಎಸ್ಎಂಇಗಳು ಎದುರಿಸುತ್ತಿರುವ ಸವಾಲುಗಳನ್ನು ಸರಿಪಡಿಸುವ ಮತ್ತು ಎದುರಿಸುವ ಮೂಲಕ ಭಾರತ ಹೊಸ ಅಭಿವೃದ್ಧಿಯ ಹಾದಿಯನ್ನು ನಿರ್ಮಿಸಬಹುದಾಗಿದೆ ಎಂದು ಬ್ರೆಜಿಲ್ ರಷ್ಟಾ ಭಾರತ ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ವಾಣಿಜ್ಞ ಕೈಗಾರಿಕಾ ಒಕ್ಕೂಟ ಬ್ರಿಕ್ಸ್ ಸಿಸಿಐದ ಅಧ್ಯಕ್ಷ ವಿಶ್ವಾಸ್ ತ್ರಿಪಾಠಿ ಹೇಳಿದ್ದಾರೆ ಇದಕ್ಷಾಗಿ ನಿಯಮಗಳನ್ನು ಸರಳೀಕರಿಸುವುದು ಈ ವಲಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಸುಲಭಗೊಳಿಸಬೇಕಾಗಿದೆ

ಈ ಸಮಸ್ಥೆ ಜಗತ್ತನ್ನು ಅಸ್ತವಸ್ಥಗೊಳಿಸಿದೆ ಅತ್ಯಂತ ಪ್ರಬಲ ದೇಶಗಳ ಆರ್ಥಿಕತೆಯನ್ನು ದುರ್ಬಲಗೊಳಿಸಿದೆ

ನಮ್ನ ಆರ್ಥಿಕ ನೀತಿಗಳನ್ನು ರೂಪಿಸುವ ಪ್ರಾಮುಖ್ಯತೆಯನ್ನು ಇದರಿಂದ ಅರಿತುಕೊಳ್ಳಬೇಕು ಮತ್ತು ಭಾರತವನ್ನು ಅಭಿವೃದ್ದಿಯ ಹೊಸ ಹಾದಿಗೆ ಕೊಂಡೊಯ್ತಬಲ್ಲ ಕ್ಷೇತ್ರಗಳತ್ತ ಗಮನ ಹರಿಸಬೇಕು

ಜಗತ್ತಿನಾದ್ಯಂತ ಒಂದು ಕೋಟಗೂ ಅಧಿಕ ಕೊರೊನಾ ಸೋಂಕು ಪ್ರಕರಣಗಳು ವರದಿಯಾಗಿದ್ದು ಐದು ಲಕ್ಷಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂದು ಅಮೆರಿಕದ ಜಾನ್ಸ್ ಹಾಪ್ಕಿನ್ಸ್ ವಿಶ್ವವಿದ್ಯಾಲಯ ತಿಳಿಸಿದೆ

ಅಮೆರಿಕದಲ್ಲಿ ಅತಿ ಹೆಚ್ಚು ಸೋಂಕು ಮತ್ತು ಸಾವಿನ ಪ್ರಕರಣಗಳು ವರದಿಯಾಗಿದ್ದು

ಬ್ರಿಟನ್ ಇಟಲಿ ಫ್ರಾನ್ ಸ್ಪೇನ್ ಮತ್ತು ಮೆಕ್ಸಿಕೋಗಳಲ್ಲೂ ಸೋಂಕು ಪ್ರಮಾಣ ಹೆಚ್ಚಾಗಿದೆ

ಇದು ಒಂದೇ ದಿನದಲ್ಲಿ ವರದಿಯಾಗಿರುವ ಅತಿ ಹೆಚ್ಚನ ಪ್ರಕರಣಗಳಾಗಿವೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯುಎಚ್ಒ ಹೇಳಿದೆ